ನಾಳೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಅವರು ವಿಶ್ವಸಂಸ್ಟೆಯ ಮಹಾ ಕಾರ್ಯದರ್ಶಿ ಆಂಟಾನಿಯೊ ಗುಟೆರೆಸ್ ಮತ್ತು ನಾರ್ವೆ ಶ್ರಧಾನಿ ಅವರೊಂದಿಗೆ ವಿಡಿಯೋ ಭಾಷಣ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ವಿಶ್ವಸಂಸ್ಥೆಯ ಸಾಮಾಜಿಕ ಮತ್ತು ಆರ್ಥಿಕ ಅಧಿವೇಶನದ ಉನ್ನತ ಮಟ್ಟದ ಸಭೆಯಲ್ಲಿ ನಾನಾ ಸರ್ಕಾರಗಳು ಖಾಸಗಿ ವಲಯ ಸಿವಿಲ್ ಸೊಸೈಟಿ ಮತ್ತು ಶೈಕ್ಷಣಿಕ ರಂಗದ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ

ಬಹುಪಕ್ಷೀಯತೆಯನ್ನು ರೂಪಿಸುವುದು ಬಲಿಷ್ಟ ನಾಯಕತ್ವದ ಮೂಲಕ ಜಾಗತಿಕ ಕಾರ್ಯಸೂಚಿಗಳನ್ನು ರೂಪಿಸಲು ಇರುವ ಮಾರ್ಗೋಪಾಯಗಳ ಅನ್ನೇಷಣೆ ಪರಿಣಾಮಕಾರಿ ಅಂತಾರಾಷ್ಷೀಯ ಸಂಸ್ನೆಗಳನ್ನು ಸಂಘಟಿಸುವುದು ಜಾಗತಿಕ ಸಾರ್ವಜನಿಕ ಸರಕುಗಳ ಮಹತ್ವ ಮತ್ತು ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಈ ಅಧಿವೇಶನದಲ್ಲಿ ಚರ್ಚಿಸುವ ನಿರೀಕ್ಷೆಗಳಿವೆ ಎಂದು ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಈ ವಿಷಯವನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಪ್ರಧಾನಮಂತ್ರಿ ಮೋದಿ ಅವರಿಗೆ ಮೊದಲ ಅವಕಾಶ ಸಿಕ್ಕಿದೆ

ಈವರೆಗೆ ಒಂದೇ ದಿನದಲ್ಲಿ ಕಂಡುಬಂದಿರುವ ಅತ್ಯಂತ ಹೆಚ್ಚಿನ ಪ್ರಕರಣಗಳ ಸಂಖ್ಯೆ ಇದಾಗಿದೆ

ಸುಧಾಕರ್ ಅಧಿಕೃತ ಮಾಹಿತಿ ನೀಡಿದ್ದಾರೆ

ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲಾ ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ನಿಗಮಗಳು ಶಿಕ್ಷಣ ಸಂಸ್ಥೆಗಳು ಖಾಸಗಿ ಮತ್ತು ವಾಣಿಜ್ಯ ಚಟುವಟಿಕೆಗಳು ಮುಚ್ಚಿರಲಿವೆ ಆದರೆ ಆಹಾರಧಾನ್ಯ ಮಳಗೆಗಳು ಡೈರಿ ತರಕಾರಿ ಮತ್ತು ಮಾಂಸದ ಮಳಗೆಗಳಗೆ ಲಾಕ್ಡೌನ್ನಿಂದ ವಿನಾಯಿತಿ ನೀಡಲಾಗಿದೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಪ್ರಾರ್ಥನಾ ಮಂದಿರಗಳು ಮುಚ್ಚರಲಿವೆ ಎಲ್ಲಾ ವಿಧದ ವಿದ್ಯುನ್ನಾನ ವಾಣಿಜ್ಞ ಚಟುವಟಿಕೆಗಳು ಮತ್ತು ಮನೆ ಬಾಗಿಲಿಗೆ ವಿತರಣಾ ಸೇವೆಗೆ ಅನುಮತಿ ನೀಡಲಾಗಿದೆ

ಅಗತ್ತ ಕೆಲಸಗಳಿಗೆ ಮಾತ್ರ ಬಾಸಗಿ ವಾಹನಗಳ ಸಂಚಾರವನ್ನು ಸೀಮಿತಗೊಳಿಸಲಾಗಿದೆ ರೈಲು ವಿಮಾನ ಮತ್ತು ಎಲ್ಲ ನಿರ್ಮಾಣ ಸಂಬಂಧಿತ ಚಟುವಟಕೆಗಳಗೆ ಅನುಮತಿ ಕೊಡಲಾಗಿದೆ

ಈ ಮನವಿಯ ವಿಚಾರಣೆಯನ್ನು ವಿಭಾಗೀಯ ಪೀಠ ನಡೆಸಲಿದೆ

ಭೂಸೇನಾ ಮುಖ್ಯಸ್ಥ ಜನರಲ್ ಎಂ

ನರವಣೆ ಅವರು ಸಚಿವರ ಜತೆ ಇರಲಿದ್ದಾರೆ ಸಚಿವರು ಪೂರ್ವ ಲಡಖ್ನ ಭದ್ರತಾ ಪರಿಸ್ಥಿತಿ ಪರಾಮರ್ಶೆ ನಡೆಸಲಿದ್ದಾರೆ ಉತ್ತರ ಭೂಸೇನಾ ಕಮಾಂಡರ್ ಅವರು ಹಾಜರಿದ್ದು ಸಚಿವರಿಗೆ ಭದ್ರತಾ ಪರಿಸ್ಥಿತಿಯ ಮಾಹಿತಿ ನೀಡಲಿದ್ದಾರೆ ಚೀನಾದೊಂದಿಗೆ ಗಡಿ ಕಲಪ ಆರಂಭವಾದ ನಂತರ ರಕ್ಷಣಾ ಸಚಿವರು ಇದೇ ಮೊದಲಿಗೆ ಲಡಖ್ ಗಡಿ ಭಾಗಕ್ಕೆ ಭೇಟ ನೀಡುತ್ತಿದ್ದಾರೆ ಸಚಿವರು ಮತ್ತು ಸೇನಾಧಿಕಾರಿಗಳು ಅಟಲ್ ಸುರಂಗ ಭದ್ರತೆಯ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅಧಿಕೃತ ಮೂಲಗಳ ಮಾಹಿತಿ ಆಧರಿಸಿ ನಮ್ನ ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ ಅಟಲ್ ಸುರಂಗವು ಹೆದ್ದಾರಿ ಸುರಂಗ ಮಾರ್ಗವಾಗಿದ್ದು ಹಿಮಾಲಯದ ಲೇಪ್ ಮತ್ತು ಮನಾಲಿ ಹೆದ್ದಾರಿ ನಡುವೆ ನಿರ್ಮಿಸಲಾಗಿದೆ

ಕಾರ್ಯತಂತ್ರ ಪ್ರಮುಖವಾದ ಮನಾಲಿ ಲೇಹ್ ಹೆದ್ದಾರಿಯನ್ನು ಭೂಸೇನೆಯು ಲಡಖ್ ಗಡಿ ಭಾಗಕ್ಕೆ ಅಗತ್ಯ ವಸ್ತುಗಳು ಮತ್ತು ಸಾಧನ ಸಲಕರಣೆಗಳ ಸಾಗಣೆಗೆ ಬಳಸುತ್ತಿದೆ

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ದೆಹಲಿಯಲ್ಲಿಂದು ಈ ವಿವರಣೆ ನೀಡಿದ್ದಾರೆ ಗಡಿ ಭಾಗದಲ್ಲಿ ಶಾಂತಿ ಮರುಸ್ಥಾಪನೆಗೆ ಉಭಯ ರಾಷ್ಟಗಳು ಸಮೃತಿ ಸೂಚಿಸಿವೆ ಎಲ್ಎಸಿಯಲ್ಲಿ ಯಾವುದೇ ರೀತಿಯ ಸೇನಾ ಚಟುವಟಿಕೆಗಳಲ್ಲಿ ತೊಡಗದಂತೆ ಒಪ್ಪಿಗೆ ಸೂಚಿಸಿವೆ ಎಂದರು ಎರಡೂ ರಾಷ್ಟಗಳು ಸೌಹಾರ್ದಯುತ ಒಪ್ಪಂದ ಏರ್ಪಡುವತನಕ ಮಾತುಕತೆ ಮುಂದುವರೆಸಲಿವೆ ವಾಸ್ತವ ನಿಯಂತ್ರಣ ರೇಖೆಯ ಎರಡೂ ಕಡೆ ನಿರ್ದಿಷ್ಟ ಠಾಣಾಗಳಲ್ಲಿ ಪಡೆಗಳ ಮರುನಿಯೋಜನೆಗೆ ಉಭಯ ರಾಷ್ಟಗಳು ಒಪ್ಪಿಗೆ ಸೂಚಿಸಿವೆ ಎಂದರು ಪಶುಸಂಗೋಪನೆ ಮೂಲಸೌಕರ್ಯ ಅಭಿವೃದ್ದಿ ನಿಧಿ ಜಾರಿಗೆ ಕೇಂದ್ರ ಸರ್ಕಾರ ಇಂದು ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ

ಈ ಪ್ಯಾಕೇಜ್ಗಳ ಜಾರಿಗಾಗಿ ಇದೀಗ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಡೈರಿ ಸಚಿವ ಗಿರಿರಾಜ್ ಸಿಂಗ್ ಅವರು ದೆಹಲಿಯಲ್ಲಿಂದು ಮಾರ್ಗಸೂಚಿಗಳನ್ನು ಪ್ರಕಟಿಸಿದರು ಡೈರಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲು ಡೈರಿ ಸಹಕಾರ ವಲಯಗಳು ಮಾಡುವ ಹೂಡಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು ಪಶುಸಂಗೋಪನೆ ಮೂಲಸೌಕರ್ಯ ಅಭಿವೃದ್ದಿ ನಿಧಿಯ ಮೂಲಕ ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳು ಬಾಸಗಿ ಕಂಪನಿಗಳಿಗೆ ಪಣಕಾಸು ಉತ್ತೇಜನ ನೀಡಲಾಗುವುದು